ಈ ಆಪ್ವಾನವು ಭಾರತ ಮತ್ತು ಪ್ರಾನ್ಸ್ ನಡುವಿನ ದ್ವಿಪಕ್ಷೀಯ ಸಹಕಾರ ಸಂಬಂಧ ಹಾಗೂ ಮ್ನಾಕ್ರನ್ ಮೋದಿ ನಡುವಿನ ವೈಯಕ್ತಿಕ ಬಾಂಧವ್ಯಕ್ಕೆ ಸಾಕ್ಷಿಯಾಗಿದೆ ಅಲ್ಲದೇ ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಸದ್ಬಢ ರಾಷ್ಟ ಎಂದು ಪರಿಗಣಿಸಿರುವ ಹಿನ್ನೆಲೆಯಲ್ಲಿ ಈ ಆಷ್ವಾನ ನೀಡಲಾಗಿತ್ತು

ಜಾಗತಿಕ ತಾಪಮಾನ ಪ್ಲಾಸ್ಸಿಕ್ ನಿಷೇಧ ಹಾಗೂ ಡಿಜಿಟಲೀಕರಣಕ್ಕೆ ಭಾರತ ನೀಡುತ್ತಿರುವ ಆದ್ಬತೆಯ ಕುರಿತು ಶ್ವಂಗಸಭೆಯಲ್ಲಿ ಪ್ರಸ್ತುತ ಪಡಿಸಲಾಯಿತು ಬಿಯಾರಿಟ್ಷ್ನಲ್ಲಿ ನಡೆದ ಶ್ವಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೊನಿಯೊ ಗುಟಾರೆಸ್ ಅವರೊಂದಿಗೆ ಸಮಾಲೋಜನೆ ನಡೆಸಿದರು ಶ್ಪಂಗಸಭೆಯ ವೇಳೆ ಭಾರತ ಅಮೆರಿಕ ನಡುವೆ ಮಹತ್ವದ ಚರ್ಚೆ ನಡೆಯಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಡುವಿನ ಮಾತುಕತೆ ಅತ್ಯಂತ ಫಲಪ್ರದವಾಗಿತ್ತು ಜಮ್ನು ಕಾಶ್ವೀರದಲ್ಲಿ ಮಧ್ಯಸ್ಥಿಕೆ ವಹಿಸಲಾಗುವುದು ಎಂದು ಪ್ರಸ್ತಾವಿಸಿದ್ದ ಅಮೆರಿಕ ಹಿಂದೆ ಸರಿಯಿತು ಇದು ಭಾರತದ ಜಯ ಎಂದೇ ಬಿಂಬಿಸಲಾಗಿದೆ ಜಮ್ನು ಕಾಶ್ವೀರ ಸಮಸ್ನೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ದ್ವಿಪಕ್ಷೀಯ ವಿಷಯ ಎಂದು ಟ್ರಂಪ್ ಸ್ಪಷ್ಟಪಡಿಸಿದರು

ಈ ಎರಡೂ ದೇಶಗಳು ದ್ವಿಪಕ್ಷೀಯವಾಗಿ ಎಲ್ಲ ವಿಷಯಗಳ ಕುರಿತು ಚರ್ಚಿಸಿ ಸಮಸ್ವೆಗಳನ್ನು ಪರಿಪರಿಸಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ

ಇತ್ತೀಚೆಗೆ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ಖಾನ್ ಅವರೊಂದಿಗೆ ದೂರವಾಣಿ ಸಂಭಾಷಣೆಯ ವೇಳೆ ಈ ವಿಷಯ ತಿಳಿಸಿರುವುದಾಗಿ ಪ್ರಧಾನಿ ಮೋದಿ ಹೇಳಿದರು ಬಡತನ ಸೇರಿ ಅನೇಕ ಸಮಸ್ನೆಗಳು ಎರಡೂ ದೇಶಗಳನ್ನು ಕಾಡುತ್ತಿದ್ಲು ಒಟ್ಟಾಗಿ ಕೆಲಸ ಮಾಡುವ ಮೂಲಕ ಸಮಸ್ಯೆಗೆ ಪರಿಪಾರ ಕಂಡುಕೊಂಡು ಜನರ ಕಲ್ಯಾಣಕ್ಕೆ ಕೆಲಸ ಮಾಡುವ ಅಗತ್ಯತೆ ಇದೆ ಎಂದು ತಿಳಿಸಿದ್ದಾರೆ ಅಮೆರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿ ಆತ್ನೀಯ ಸ್ನೇಹಿತ ನರೇಂದ್ರ ಮೋದಿ ಜತೆ ಮಾತುಕತೆ ಉತ್ತಮವಾಗಿತ್ತು ಎಂದು ಬಣ್ಣಿಸಿದ್ದಾರೆ

ಪ್ರಗತಿಯಲ್ಲಿರುವ ತನಿಖೆಗೆ ಸುಗಮವಾಗಲು ಏಳು ದಿನಗಳ ಒಳಗೆ ಲೆಕ್ಕಪರಿಶೋಧನಾ ವರದಿಯನ್ನು ಜಾರಿನಿರ್ದೇಶನಾಲಯದ ನಿರ್ದೇಶಕರು ಪಾಗೂ ಮೊಲೀಸ್ ಆಯುಕ್ತರು ಐಸಿಎಐನ ಅಧ್ಯಕ್ಷರಿಗೆ ಸಲ್ಲಿಸುವಂತೆ ನ್ಯಾಯಮೂರ್ತಿಗಳಾದ ಅರುಣ್ ಮಿಶ್ರಾ ಮತ್ತು ಯು ಯು ಲಲಿತ್ ಅವರನ್ನೊಳಗೊಂಡ ನ್ಯಾಯಪೀಠ ಆದೇಶ ನೀಡಿದೆ ಆಮ್ರಪಾಲಿ ಸಂಸ್ಥೆಯ ಸಂಪೂರ್ಣ ವರದಿಯನ್ನು ಹೊಂದಿರುವ ಲೆಕ್ಷ ಪರಿಶೋಧನಾ ವರದಿ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಅನುಕೂಲವಾಗಲಿದೆ

ಕರ್ನಾಟಕ ಮುಖ್ಚುಮಂತ್ರಿ ಬಿಎಸ್ ಯಡಿಯೂರಪ್ಪ ಸಂಪುಟದ ನೂತನ ಸಚಿವರಿಗೆ ಕೊನೆಗೂ ಖಾತೆ ಪಂಚಿಕೆಯಾಗಿದೆ ಇದರ ಬೆನ್ನಲ್ಲೇ ಮೂವರಿಗೆ ಉಪ ಮುಖ್ಯಮಂತ್ರಿ ಪಟ್ಟ ನೀಡಲಾಗಿದೆ ಗೋವಿಂದ ಕಾರಜೋಳ ಅಶ್ವಕ್ಷನಾರಾಯಣ ಹಾಗೂ ಲಕ್ಷ್ಮಣ ಸವದಿ ಉಪ ಮುಖ್ಯಮಂತ್ರಿಗಳಾಗಿ ಕಾರ್ಯ ನಿರ್ವಹಿಸಲಿದ್ದಾರೆ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ ಒಂದು ವಾರದ ನಂತರ ಖಾತೆ ಪಂಚಿಕೆಯಾಗಿದೆ ಗೋವಿಂದ ಕಾರಜೋಳಗೆ ಲೋಕೋಪಯೋಗಿ ಹಾಗೂ ಸಮಾಜ ಕಲ್ವಾಣ ಖಾತೆ ನೀಡಲಾಗಿದೆ ಅಶ್ವಕ್ಷನಾರಾಯಣಗೆ ಉನ್ನತ ಶಿಕ್ಷಣ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಖಾತೆ ನೀಡಲಾಗಿದೆ ಲಕ್ಷ್ಣ ಸವದಿಗೆ ಸಾರಿಗೆ ಖಾತೆ ನೀಡಲಾಗಿದೆ

ಉಳಿದ ಬಹುತೇಕ ಪ್ರಮುಖ ಖಾತೆಗಳನ್ನು ಮುಖ್ಯಮಂತ್ರಿ ಯಡಿಯೂರಪ್ಪ ಬಳಿಯೇ ಉಳಿಸಿಕೊಳ್ಳಲಾಗಿದೆ ಉಳಿದಂತೆ ಕೆಎಸ್ ಈಶ್ವರಪ್ಪಗೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಆರ್ ಅಶೋಕ್ಗೆ ಕಂದಾಯ ಜಗದೀಶ್ ಶೆಟ್ಟರ್ ಬ್ಬಪತ್ ಮತ್ತು ಮಧ್ಯಮ ಕೈಗಾರಿಕೆ ಬಿ ಶ್ರೀರಾಮುಲುಗೆ ಆರೋಗ್ಣ ಮತ್ತು ಕುಟುಂಬ ಕಲ್ಚಾಣ ಎಸ್ ಸುರೇಶ್ ಕುಮಾರಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ವಿ ಸೋಮಣ್ಣಗೆ ವಸತಿ ಸಿಟಿ ರವಿಗೆ ಪ್ರವಾಸೋದ್ಯಮ ಕನ್ನಡ ಮತ್ತು ಸಂಸ್ಟ್ರತಿ ಬಸವರಾಜ್ ಬೊಮ್ಮಾಯಿಗೆ ಗೃಹ ಕೋಟ ಶ್ರೀನಿವಾಸ ಪೂಜಾರಿಗೆ ಬಂದರು ಮೀನುಗಾರಿಕೆ ಮುಜರಾಯಿ ಜೆಸಿ ಮಾಧುಸ್ವಾಮಿಗೆ ಕಾನೂನು ಸಂಸದೀಯ ವ್ವವಹಾರ ಸಣ್ಣ ನೀರಾವರಿ ಸಿಸಿ ಪಾಟೀಲ್ಗೆ ಗಣಿ ಮತ್ತು ಭೂವಿಜ್ಞಾನ ಎಚ್ ನಾಗೇಶ್ಗೆ ಅಬಕಾರಿ ಪ್ರಭು ಚೌಹಾಣ್ಗೆ ಪಶು ಸಂಗೋಪನೆ ಶಶಿಕಲಾ ಜೊಲ್ಲೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಲಾಣ ಖಾತೆ ವಹಿಸಲಾಗಿದೆ ಹಣಕಾಸು ಇಂಧನ ಆಹಾರ ಮತ್ತು ನಾಗರಿಕ ಪೂರೈಕೆ ನೀರಾವರಿ ಜಲ ಸಂಪನ್ಮೂಲ ನಗರಾಭಿವ್ದದ್ಲಿ ಬೆಂಗಳೂರು ಅಭಿವ್ಯದ್ದಿ ಹಾಗೂ ಇತರೆ ಪ್ರಮುಖ ಖಾತೆಗಳನ್ನೂ ಇನ್ನೂ ಹಂಚಿಕೆ ಮಾಡಿಲ್ಲ ಅದನ್ನು ಮುಖ್ಯಮಂತ್ರಿಯೇ ಉಳಿಸಿಕೊಂಡಿದ್ದಾರೆ ಅಂತಿಮವಾದ ಖಾತೆ ಹಂಚಿಕೆ ಪಟ್ಟಿಯನ್ನು ರಾಜ್ಯಪಾಲರಿಗೆ ರವಾನೆ ಮಾಡಲಾಗಿದ್ದು ಅದಕ್ಕೆ ಅಂಕಿತ ಹಾಕಲಾಗಿದೆ ರಾಜಭವನದಿಂದ ಮುಖ್ಯ ಕಾರ್ಯದರ್ಶಿಗೆ ಈ ಪಟ್ಟಿಯನ್ನು ಕಳುಹಿಸಿಕೊಡಲಾಗಿದೆ ಕಾಶ್ಮೀರದಲ್ಲಿ ಕೇಂದ್ರ ಸರ್ಕಾರದ ಅಭಿವ್ವದ್ಲಿ ಯೋಜನೆಗಳನ್ನು ಅಳವಡಿಸಲು ಯೋಗ್ನ ಸ್ಥಳಗಳನ್ನು ಗುರುತಿಸಲು ಅಲ್ಲಸಂಖ್ಡಾತ ವ್ಚವಹಾರಗಳ ಸಚಿವಾಲಯದ ತಂಡ ಇಂದಿನಿಂದ ಎರಡು ದಿನಗಳ ಕಾಲ ಕಾಶ್ಮೀರಕ್ಕೆ ತೆರಳಲಿದೆ ಜಮ್ನು ಮತ್ತು ಕಾಶ್ಮೀರ ಹಾಗೂ ಲಡಾಕ್ ನ ಅಭಿವ್ದದ್ಲಿಗಾಗಿ ಶಾಲೆಗಳು ಕಾಲೇಜ್ಗಳು ಕೌಶಲ್ನಾಭಿವ್ದದ್ಲಿ ಕೇಂದ್ರಗಳು ಆಸ್ಪತ್ರೆಗಳು ಹಾಗೂ ಇನ್ನಿತರ ಅವಶ್ಯತೆಗಳನ್ನು ಪೂರೈಸಲು ತಂಡ ಸ್ವಳ ಗುರುತಿಸಲಿದೆ ಈ ಪದೇಶಗಳಲ್ಲಿ ಸಾಮಾಜಿಕ ಹಾಗೂ ಅರ್ಥಿಕ ಅಭಿವೃದ್ದಿ ಕಾರ್ಬಗಳನ್ನು ಕೈಗೊಳ್ಳುವ ಸಾಧ್ವತೆ ಬಗ್ಗೆ ತಂಡ ಸಮಗ್ರ ವರದಿ ತಯಾರಿಸಲಿದೆ ಕಾಶ್ಮೀರದ ಸರ್ಕಾರಿ ಆಸ್ತ್ರೆಗಳಲ್ಲಿ ಜೀವರಕ್ಷಕ ಜಿಷಧಿ ಸಂಗ್ರಹದ ಕೊರತೆಯಿಲ್ಲ ಎಂದು ಕಾಶ್ಮೀರ ವಿಭಾಗದ ಆಯುಕ್ತರಾದ ಬಸೀರ್ ಅಹ್ಮದ್ಖಾನ್ ಸ್ವಷ್ಟಪಡಿಸಿದ್ದು ಡಿಷಧಗಳ ಕೊರತೆ ಕಂಡುಬಂದಲ್ಲಿ ಆಸ್ತತ್ರೆಗಳಿಗೆ ಸಹಾಯ ಮಾಡಲು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳುತ್ತಿದೆ ಎಂದು ಹೇಳಿದ್ದಾರೆ

ಅಜಿತ್ ಪವಾರ್ ಅಲ್ಲದೇ ಜಯಂತ್ ಪಾಟೀಲ್ ಹಾಗೂ ಸಹಕಾರ ಬ್ಲಾಂಕ್ನ ಇತರೆ ಪದಾಧಿಕಾರಿಗಳ ವಿರುದ್ಲವೂ ಎಫ್ಐಆರ್ ದಾಖಲಿಸಲಾಗಿದೆ

ಬ್ಡಾಂಕ್ನಲ್ಲಿನ ಅವ್ಡವಹಾರದಿಂದಾಗಿ ಈ ನಷ್ಟ ಸಂಭವಿಸಿದೆ ಎಂದು ದೂರು ದಾಖಿಸಲಾಗಿತ್ತು ಈ ಪ್ರಕರಣದ ವಿಚಾರಣೆ ನಡೆಸಿದ್ದ ಬಾಂಬೆ ಹೈಕೋರ್ಟ್ ಕೂಡಲೇ ಎಫ್ಐಆರ್ ದಾಖಲಿಸುವಂತೆ ಆರ್ಥಿಕ ಅವರಾಧ ವಿಭಾಗಕ್ಕೆ ಆದೇಶ ನೀಡಿತ್ತು ನ್ಡಾಯಮೂರ್ತಿಗಳಾದ ಎಸ್ಸಿ ಧರ್ಮಾಧಿಕಾರಿ ಎಸ್ಕೆ ಶಿಂದೆ ನೇತೃತ್ವದ ನ್ಡಾಯಪೀಠ ಅರ್ಜಿ ವಿಚಾರಣೆ ನಡೆಸಿತ್ತು

ಅರ್ಬಿಐ ಮಾಜಿ ಗವರ್ನರ್ ಬಿಮಲ್ ಜಲಾನ್ ನೇತೃತ್ವದ ಉನ್ನತ ಸಮಿತಿ ಮಾಡಿದ್ದ ಶಿಫಾರಸುಗಳನ್ನು ಪರಿಗಣಿಸಿದ ಕೇಂದ್ರೀಯ ಬ್ಯಾಂಕ್ನ ನಿರ್ದೇಶಕ ಮಂಡಳಿ ಈ ತೀರ್ಮಾನ ಕೈಗೊಂಡಿದೆ ಈ ಸಂಬಂಧ ಆರ್ಬಿಐ ಪ್ರಕಟಣೆ ಹೊರಡಿಸಿದೆ

ಜಲಾನ್ ಸಮಿತಿ ನೀಡಿದ್ದ ಇನ್ನೂ ಕೆಲವು ಶಿಫಾರಸುಗಳ ಬಗ್ಗೆ ನಿರ್ದೇಶಕ ಮಂಡಳಿ ಪರಿಶೀಲನೆ ನಡೆಸಿದ್ದು ಅವುಗಳನ್ನು ಜಾರಿಗೆ ತರಲು ಎಲ್ಲ ರೀತಿಯ ಪ್ರಯತ್ನ ಮಾಡಲಾಗುವುದು ಎಂದು ಪ್ರಕಟಣೆಯಲ್ಲಿ ಸ್ಪಷ್ಟಪಡಿಸಲಾಗಿದೆ ಬ್ರೆಜಿಲ್ನ ಅಮೆಜಾನ್ ಅರಣ್ಠದಲ್ಲಿ ಮತ್ತೆ ಪಲವು ಕಾರ್ಗಿಚ್ಚು ಸಂಭವಿಸಿದೆ ಇದರಿಂದ ಮತ್ತೆ ನೂರಾರು ಎಕರೆ ನಾಶವಾಗಿದ್ದು ಬೆಂಕಿ ನಂದಿಸುವ ಕಾರ್ಯ ಸಮರೋಪಾದಿಯಲ್ಲಿ ಸಾಗಿದೆ ಮೋರ್ಟ್ ವೆಲ್ಲೊ ಪ್ರದೇಶದಲ್ಲಿ ಹೊಸದಾಗಿ ಕಾಡ್ಗಿಚ್ಚು ಕಾಣಿಸಿಕೊಂಡಿದೆ

ಬ್ರೆಜಿಲ್ನ ಅಮೆಜಾನ್ ಅರಣ್ಯದಲ್ಲಿ ಕಾಡ್ಗಿಚ್ಚು ನಂದಿಸಲು ಎಲ್ಲ ರೀತಿಯ ನೆರವು ನೀಡಲಾಗುವುದು ಎಂದು ಪ್ರಮುಖ ರಾಷ್ಟಗಳ ನಾಯಕರು ಘೋಷಿಸಿದ್ದಾರೆ ಅಮೆರಿಕದ ನ್ನೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಚಾಂಪಿಯನ್ಷಿಪ್ನಲ್ಲಿ ಭಾರತದ ಪ್ರಜನೀಶ್ ಗುಣೇಶ್ವರನ್ ಮರುಷರ ಸಿಂಗಲ್ಸ್ ವಿಭಾಗದಲ್ಲಿ ಸೋಲನುಭವಿಸಿದ್ದಾರೆ